ಪಕ್ಷದ ಮುಖ್ಯಸ್ಥ ಮುಕುಲ್ ರಾಯ್ ಮತ್ತು ಪಶ್ಚಿಮ ಬಂಗಾಳ ಉಸ್ತುವಾರಿ ಕೈಲಾಶ್ ವಿಜಯ್ವರ್ಗೀಯ ಈ ವೇಳೆ ಉಪಸ್ಥಿತರಿದ್ದರು ಮುಕುಲ್ ರಾಯ್ ಅವರ ಪುತ್ರ ಸಹ ಪಕ್ಷಕ್ಕೆ ಇದೇ ಸಂದರ್ಭದಲ್ಲಿ ಸೇರ್ಪಡೆಯಾದರು

ಅರುಣಾಚಲ ಪ್ರದೇಶದಲ್ಲಿ ಪೂರ್ಣ ಬಹುಮತದೊಂದಿಗೆ ಬಿಜೆಪಿಯ ಮೊದಲ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಭವ್ದ ಸಮಾರಂಭ ಇಟಾನಗರದ ದೋರ್ಜಿ ಖಂಡು ಸಭಾಂಗಣದಲ್ಲಿ ನಾಳೆ ನಡೆಯಲಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಭುವನೇಶ್ವರದ ಐಡಿಸಿಒ ವಸ್ತುಪ್ರದರ್ಶನ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ

ಶಿಲ್ಲಾಂಗ್ ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಥಾಗತ್ ರಾಯ್ ಪ್ರತಿಜ್ಲಾ ವಿಧಿ ದೋಧಿಸಿದರು

ಸಂಪುಟ ಸಚಿವರು ಸರ್ಕಾರದ ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ಈವರೆಗೆ ಯಾವುದೇ ಮೃತ ದೇಹ ದೊರೆತಿಲ್ಲ ದಕ್ಷಿಣ ಅನಂತ್ನಾಗ್ ಜಿಲ್ಲೆಯ ಕಜ್ವಾನ್ ಅರಣ್ಣ ಪ್ರದೇಶ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮುಂದುವರಿದಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಎಂದು ವರದಿಯಾಗಿದೆ

ಕೊಲೆ ಪ್ರಕರಣದಲ್ಲಿ ಹೆಚ್ಚನ ತನಿಖೆಗೆ ಹೆಚ್ಚುವರಿ ಚಾರ್ಜ್ ಶೀಟ್ ದಾಖಲಿಸುವಂತೆ ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗಾಯ್ ನೇತೃತ್ವದ ರಜಾ ಪೀಠ ಆದೇಶಿಸಿದೆ ಮೃತರ ಸಂಬಂಧ ಸಲ್ಲಿಸಿದ್ದ ಹೊಸ ಮಧ್ಯಂತರ ಅರ್ಜಿ ವಿಚಾರಣೆ ನಡೆಸಿ ವಿಚಾರಣಾ ನ್ವಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ ಸಂಯುಕ್ತ ಅರಬ್ ಒಕ್ಕೂಟ ಯುಎಇ ಯುವರಾಜ ಶೇಕ್ ಮೊಹಮದ್ ಬಿನ್ ಜಯ್ಲದ್ ಇಂದು ದೂರವಾಣಿ ಮೂಲಕ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿ ಬಿಜೆಪಿಯ ಅಭೂತಪೂರ್ವ ವಿಜಯಕ್ಕೆ ಅಭಿನಂದಿಸಿದ್ದಾರೆ ಎರಡೂ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿಸಲು ಎದುರು ನೋಡುತ್ತಿರುವುದಾಗಿ ಅವರು ಹೇಳಿದ್ದಾರೆ ಶುಭ ಹಾರ್ಕೆಕೆಗೆ ಧನ್ನವಾದ ತಿಳಿಸಿ ಭಾರತ ಯುಎಇ ನಡುವೆ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಲಿ ಎಂದು ಪ್ರಧಾನಿ ಮೋದಿ ಆಶಯ ವ್ಚಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕುರಿತು ಅವಹೇಳನಕಾರಿ ಲೇಖನ ಪ್ರಕಟಿಸಿರುವ ಸಂಬಂಧ ವಿಶ್ವವಾಣಿ ದಿನಪತ್ರಿಕೆ ಸಂಪಾದಕ ವಿಶ್ವೇಶ್ವರ ಭಟ್ ವಿರುದ್ದ ಎಫ್ ಐ ಆರ್ ದಾಖಲಿಸಿರುವ ಕ್ರಮಕ್ಕೆ ಕರ್ನಾಟಕ ಬಿಜೆಪಿ ರಾಜ್ವಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಟೀಕಿಸಿದ್ದಾರೆ

ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಕ ಲೋಕಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡ ನಿಖಿಲ್ ಕುಮಾರಸ್ವಾಮಿ ವಿರುದ್ದ ಲೇಖನ ಬರೆಯಲಾಗಿದ್ದು ಈ ಮೂಲಕ ನಿಖಿಲ್ ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಲಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಕಾನೂನು ಫೆಟಕದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ದೂರು ದಾಖಲಿಸಿದ್ದಾರೆ

ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಿದ್ದು ನಿಷೇಧಾಜ್ಜೆ ಸಡಿಲಿಸಲಾಗಿದೆ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿರ್ಬಂಧ ತೆಗೆದು ಹಾಕಲಾಗಿದ್ದು ಶಾಲೆಗಳು ಪುನರಾರಂಭವಾಗಿವೆ ಯಾವುದೇ ಸಹಕಾರದ ಅಗತ್ಯವಿರುವ ಭಾರತೀಯ ನಾಗರಿಕರು ಕೊಲಂಬೋದಲ್ಲಿನ ಭಾರತದ ಉನ್ನತ ನಿಯೋಗವನ್ನು ಸಂಪರ್ಕಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಯುದ್ದ ಹೋರಾಟ ತರಬೇತಿ ವಿಮಾನ ನಿನ್ನೆ ಮೊದಲ ಹಾರಾಟ ನಡೆಸಿದ್ದು ಭಾರತದ ವನಿತೆಯರು ಇತಿಹಾಸ ನಿರ್ಮಿಸಿದ್ದಾರೆ

ಹಿರಿಯ ವಿದ್ಯಾರ್ಥಿಗಳ ಕಿರುಕುಳ ತಾಳಲಾರದೇ ತಾದ್ವಿ ಆತ್ಮಹತ್ಲೆ ಮಾಡಿಕೊಂಡಿದ್ದಾರೆ ಎಂಬ ಮಾಧ್ಯಮ ವರದಿ ಆಧರಿಸಿ ಆಯೋಗ ಪ್ರಕರಣ ದಾಖಲಿಸಿ ಇದು ಗಂಭೀರ ವಿಷಯ ಎಂದು ಹೇಳಿದೆ

ಶುಕ್ರವಾರದವರೆಗೆ ವಿಪರೀತ ಬಿಸಿಲು ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಇದಕ್ಕೂ ಮುನ್ನ ಅವರು ಅಮೆರಿಕದ ನೌಕಾನೆಲೆಗೆ ಭೇಟ ನೀಡಿದರು ಜಪಾನ್ ಪ್ರಧಾನಮಂತ್ರಿ ಶಿಂಜೋ ಅಬೆ ಟ್ರಂಪ್ ಮತ್ತು ಅವರ ಪತ್ನಿ ಮೆಲಿನಾ ಟ್ರಂಪ್ ಅವರನ್ನು ಬರಮಾಡಿಕೊಂಡರು ನೂತನ ರಾಜ ನರುಹಿತೋ ಮತ್ತು ರಾಣಿ ಮಸಾಕೋ ಅವರನ್ನು ಭೇಟ ಮಾಡಿದ ಮೊದಲ ವಿಶ್ವನಾಯಕ ಟ್ರಂಪ್ ಜಪಾನ್ ನೂತನ ದೊರೆಯನ್ನು ಭೇಟ ಮಾಡಿರುವುದು ಗೌರವದ ಸಂಗತಿ ಎಂದರು

ಮನ್ಪ್ರೀತ್ ಸಿಂಗ್ ನೇತೃತ್ವ ವಹಿಸಲಿದ್ದು ಬೀರೇಂದ್ರ ಲಕ್ರಾ ಉಪನಾಯಕರಾಗಿರಲಿದ್ದಾರೆ ಮಂಡಿ ಗಾಯದಿಂದ ಹೊರಗುಳಿದಿದ್ದ ರಮಣ್ದೀಪ್ ಸಿಂಗ್ ಅವರನ್ನು ಒಂಭತ್ತು ತಿಂಗಳ ನಂತರ ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಟಳಾಗಿದೆ

ಅನುಭವಿ ಗೋಲ್ ಕೀಪರ್ ಪಿ ಆರ್ ಶ್ರೀಜೇಶ್ ಮತ್ತು ಕೃಷ್ಣನ್ ಬಿ ಪಾಠಕ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಎ ಗುಂಪಿನಲ್ಲಿ ರಷ್ಟಾ ಪೊಲೆಂಡ್ ಮತ್ತು ಉಜ್ಜೇಕಿಸ್ತಾನ ದೊಂದಿಗೆ ಭಾರತ ಸೆಣಸಲಿದೆ ಬಿ ಗುಂಪಿನಲ್ಲಿ ಜಪಾನ್ ಮೆಕ್ಸಿಕೋ ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ ಸೆಣಸಲಿವೆ ಆರಂಭಿಕ ದಿನದಂದು ರಷ್ಲಾದೊಂದಿಗೆ ಭಾರತ ಮುಖಾಮುಖಿಯಾಗಲಿದೆ

ಪುರುಷರ ಡಬಲ್ಲ್ ಆರಂಭಿಕ ಸುತ್ತಿನಲ್ಲಿ ಅವರು ತಮ್ನ ರೊಮೇನಿಯಾ ಜೋಡಿ ಮೌರಿಯಸ್ ಕೋಪಿಲ್ ಜೊತೆಯಾಗಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಜೋಡಿ ರವೀಣ್ ಕ್ಲಾಸೇನ್ ಮತ್ತು ಮೈಕೆಲ್ ವೀನಸ್ ಅವರೊಂದಿಗೆ ಸೆಣಸಲಿದ್ದಾರೆ

ಭಾರತದ ಇತರ ಮೂವರು ಆಟಗಾರರಾದ ಲಿಯಾಂಡರ್ ಪೇಸ್ ದಿವಿಜ್ ಶರಣ್ ಮತ್ತು ಜೀವನ್ ನೆಡುಚೆಜಿಯನ್ ತಮ್ಮ ಜೊತೆಗಾರರೊಂದಿಗೆ ನಾಳೆ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಆಡಲಿದ್ದಾರೆ

ಟೊಮಿಕ್ ಅವರನ್ನು ಮಣಿಸಿದ್ದಾರೆ